ಕೊರೋನಾ ವೈರಸ್ ಸೋಂಕು ಅಧಿಸೂಚಿತ ವಿಪತ್ತು ಎಂದು ಕೇಂದ್ರ ಘೋಷಣೆ ಪ್ರತಿಕ್ರಿಯಾ ನಿಧಿಯಿಂದ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚನೆ

ವೈರಾಣು ಸೋಂಕಿತರು ಆರೋಗ್ನ ಸಚಿವಾಲಯದ ಮಾರ್ಗಸೂಚಿಯನ್ನು ಅನುಸರಿಸುವಂತೆ ಪ್ರಧಾನಮಂತ್ರಿ ಜನತೆಗೆ ಕೆ

ವಿಶ್ವ ಆರೋಗ್ಯ ಸಂಸ್ಥೆಯ ನಿಯಮಾವಳಿ ಹಿನ್ನೆಲೆಯಲ್ಲಿ ರಾಜ್ಯ ವಿಪತ್ತು ಪ್ರಕಿಕ್ರಿಯಾ ನಿಧಿಯಿಂದ ವೈರಸ್ ತಡೆಗೆ ಅಗತ್ಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲು ಸೂಚಿಸಿದೆ ಎಂದು ಕೇಂದ್ರ ಗೃಹ ಸಚಿವಾಲಯ ತಿಳಿಸಿದೆ

ಆದರೆ ರಾಷ್ಟೀಯ ವಿಪತ್ತು ಪರಿಹಾರ ನಿಧಿಯನ್ನು ಈ ಕಾರ್ಯಕ್ಕೆ ಬಳಕೆ ಮಾಡಿಕೊಳ್ಳುವಂತಿಲ್ಲ ರಾಜ್ಯ ವಿಪತ್ತು ಪರಿಹಾರ ನಿಧಿಯಿಂದ ರಾಜ್ಯಗಳು ಪಣವನ್ನು ಮಂಜೂರು ಮಾಡಬೇಕು ಎಂದು ಸೂಚಿಸಿದೆ

ಕರ್ನಾಟಕ ಮತ್ತು ದೆಹಲಿಯಲ್ಲಿ ತಲಾ ಒಬ್ಬರು ಮೃತಪಟ್ಟಿದ್ದಾರೆಂದು ಕೇಂದ್ರ ಪ್ರಕಟಣೆಯಲ್ಲಿ ತಿಳಿಸಿದೆ

ಸೋಂಕು ತಗುಲಿರುವುದು ದೃಢಪಟ್ಷರುವ ಪ್ರಕರಣಗಳನ್ನು ಪ್ರತ್ಯೇಕಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದರು ದೇಶಾದ್ಯಂತ ಕೊರೋನಾ ವೈರಸ್ ಸೋಂಕು ತಡೆಗೆ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಈ ಮಧ್ಯ ಇರಾನ್ನಿಂದ ಮುಂಬೈಗೆ ಇಂದು ರಾತ್ರಿ ಒಂದು ತಂಡ ಮುಂಬೈಗೆ ಬಂದಿಳಿಯಲಿದೆ ಎಂದರು

ಜಪಾನ್ ಥೈಲ್ಕಾಂಡ್ ಅಮೆರಿಕ ಮತ್ತು ಜೀನಾ ನಂತರ ಭಾರತದಲ್ಲಿ ಈ ಪ್ರಯತ್ನ ಯಶಸ್ವಿಯಾಗಿದೆ ಈ ಮಾರಣಾಂತಿಕ ಸೋಂಕಿಗೆ ಲಸಿಕೆ ಅಥವಾ ಔಷಧಿಯನ್ನು ಅಭಿವೃದ್ಧಿಪಡಿಸುವತ್ತ ಸಂಶೋಧನೆಯನ್ನು ಮುಂದುವರೆಸುವುದಕ್ಕೆ ಈ ಪ್ರಯತ್ನ ಮಹತ್ವದ ಸಿದ್ಧತೆ ಎಂದು ಬಣ್ಣಿಸಲಾಗಿದೆ ಭಾರತದ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ ಮಹಾನಿರ್ದೇಶಕ ಡಾ ಬಲರಾಮ್ ಭಾರ್ಗವ ಈ ಮಾಹಿತಿ ನೀಡಿದ್ದು ಕೊರೊನಾ ಸೋಂಕಿನ ನಿಯಂತ್ರಣಕ್ಕೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಕಾಣ ಸಚಿವಾಲಯ ಮತ್ತು ಇತರ ಇಲಾಖೆಗಳು ನಡೆಸಿರುವ ಪ್ರಯತ್ನಕ್ಕೆ ತಮ್ಮ ಸಂಸ್ಥೆ ಕೈಜೋಡಿಸಿರುವುದಾಗಿ ತಿಳಿಸಿದ್ದಾರೆ

ಒಂದು ವೇಳೆ ಸೋಂಕು ತೀವ್ರಗೊಂಡಲ್ಲಿ ಅಧಿಕ ಸಂಖ್ಯೆಯಲ್ಲಿ ಸೋಂಕು ಪತ್ತೆ ಪರೀಕ್ಷೆಗಳನ್ನು ನಡೆಸಲು ತಮ್ಮ ಸಂಸ್ಥೆ ಸಂಪೂರ್ಣ ಸಜ್ಜಾಗಿದೆ ಸಾರ್ವಜನಿಕರು ಸೋಂಕಿನ ಬಗ್ಗೆ ಆತಂಕ ಪಡದೆ ಅಗತ್ಯ ಮುನ್ನೆಜ್ವರಿಕೆ ಕ್ರಮಗಳನ್ನು ಅವಶ್ಯವಾಗಿ ಪಾಲಿಸಬೇಕು ಎಂದು ಅವರು ಸಲಹೆ ನೀಡಿದ್ದಾರೆ ಕೊರೋನಾ ವೈರಸ್ ಸೋಂಕು ಪಸರಿಸಿರುವ ಹಿನ್ನೆಲೆಯಲ್ಲಿ ಮುಂದಿನ ನೂರು ದಿನಗಳಲ್ಲಿ ಫೇಸ್ ಮಾಸ್ಕ್ ಮತ್ತು ಪ್ಕಾಂಡ್ ಸ್ಥಾನಿಟೈಸರ್ ಅಂತಹ ಅಗತ್ತ ವಸ್ತುಗಳನ್ನು ನಿರಂತರವಾಗಿ ಗ್ರಾಪಕರಿಗೆ ದೊರೆಯುವಂತೆ ಮಾಡಬೇಕು ಎಂದು ನಾಗರಿಕ ಪೂರೈಕೆ ಖಾತೆ ಸಚಿವಾಲಯ ಉತ್ಪಾದಕರಿಗೆ ನಿರ್ದೇಶನ ನೀಡಿದೆ

ಜಮ್ಮ ಕಾಶ್ಮೀರ್ ಕೇಂದ್ರಾಡಳಿತ ಪ್ರದೇಶವಾದ ಶೇರ್ ಹಿ ಕಾಶ್ಮೀರ್ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಶ್ರೀನಗರ ಮತ್ತು ಸರ್ಕಾರಿ ವೈದ್ಯಕೀಯ ಕಾಲೇಜುಗಳಲ್ಲಿ ಕೊರೋನಾ ವೈರಸ್ ಪ್ರಯೋಗಾಲಯವನ್ನು ಆರಂಭಿಸಲಾಗಿದೆ ಎಂದು ಕೇಂದ್ರಡಾಳಿತ ಪ್ರದೇಶದ ಹಿರಿಯ ಅಧಿಕಾರಿಗಳು ತಿಳಿಸಿದ್ದಾರೆ

ಪ್ರಮೋದ್ ಸಾವಂತ್ ಅವರ ಅಧ್ವಕ್ಷಕೆಯಲ್ಲಿ ನಡೆದ ಉನ್ನತ ಮಟ್ಟದ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೊರೋನಾ ಸೋಂಕು ವೈರಸ್ ತಡೆಗೆ ರಾಜ್ಯ ಸರ್ಕಾರ ಎಲ್ಲ ಅಗತ್ಯ ಮುಂಜಾಗ್ರತಾ ತ್ರಮಗಳನ್ನು ಕೈಗೊಂಡಿದೆ

ಸಾರ್ವಜನಿಕ ಸ್ಥಳದಲ್ಲಿ ಸೋಂಕು ತ್ವರಿತವಾಗಿ ಪಸರಿಸುವ ಸಾಧ್ಯತೆ ಇರುವ ಹಿನ್ನೆಲೆಯಲ್ಲಿ ಈಜುಕೊಳ ಚಲನಚಿತ್ರ ಮಂದಿರ ಜಮ್ ಸ್ಪಾ ಪಬ್ ಕ್ಲಬ್ ಸೇರಿದಂತೆ ಎಲ್ಲ ಚಟುವಟಿಕೆಗಳನ್ನು ನಿರ್ಬಂಧಿಸಲಾಗಿದೆ ಈ ಆದೇಶ ಇಂದು ಮಧ್ಯರಾತ್ರಿಯಿಂದಲೇ ಜಾರಿಗೆ ಬರಲಿದೆ ಕೊರೋನಾ ಸೋಂಕು ತಗುಲಿರುವ ರೋಗಿಯನ್ನು ಇತರರಿಂದ ಪ್ರತ್ಯೇಕಿಸಿ ಚಿಕಿತ್ಸೆ ನೀಡುವಂತೆ ಆರೋಗ್ತ ಸಚಿವಾಲಯಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮೂಲಕ ನಿರ್ದೇಶನ ನೀಡಿದ್ದಾರೆ ಜನತೆಗೂ ಮನವಿ ಮಾಡಿರುವ ಪ್ರಧಾನಮಂತ್ರಿ ಅವರು ಸೋಂಕಿತ ರೋಗಿಗಳನ್ನು ಪ್ರಕ್ಶೇಕವಾಗಿರಿಸಿ ಚಿಕಿತ್ಸೆ ನೀಡಿ ಅವರ ಗುಣಮುಖಕ್ಕೆ ಸಹಕರಿಸಬೇಕು ಎಂದು ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಸೋಂಕಿತರಿಗೆ ಪ್ರಕ್ಶೇಕವಾದ ಕೊಣೆಯಲ್ಲಿ ಇರಿಸಿ ಅವರಿಗೆ ಊಟೋಪಚಾರ ಹಾಗೂ ಔಷಧಿಗಳ ಜೊತೆಗೆ ಪ್ರತ್ಯೇಕ ಶೌಚಾಲಯಗಳನ್ನು ಬಳಸುವಂತೆ ಪ್ರಧಾನಿಯವರು ಕುಟುಂಬದ ಸದಸ್ಕರಿಗೆ ಮನವಿ ಮಾಡಿದ್ದಾರೆ ಮಹಿಳೆಯರು ವ್ಯದ್ದರು ಬಾಣಂತಿಯರು ಹಾಗೂ ಮಕ್ಕಳಿಂದ ಸೋಂಕಿತರನ್ನು ದೂರವಿಡಬೇಕು ಅಲ್ಲದೆ ಪ್ರಕ್ಶೇಕವಾಗಿ ಇರಿಸಿ ಅಗತ್ಯ ಚಿಕಿತ್ಸೆಯನ್ನು ನೀಡುವಂತೆ ಜನತೆಗೆ ಸಲಹೆ ಮಾಡಿದ್ದಾರೆ

ಪಶ್ವಿಮ ಏಷ್ಠಾದಲ್ಲಿ ಅತಿ ಹೆಚ್ಚು ಜನರನ್ನು ಬಲಿ ತೆಗೆದುಕೊಂಡಿದೆ

ಮಾಲ್ಜೀವ್ಸನಲ್ಲಿ ಕೊರೋನಾ ಸೋಂಕಿತರ ಪ್ರಮಾಣ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಪ್ರವಾಸೋದ್ಯಮವನ್ನು ದೇಶಾದ್ಯಂತ ತಾತ್ತಲಿಕವಾಗಿ ನಿರ್ಬಂಧಿಸಲಾಗಿದೆ ಮುಂದಿನ ಎರಡು ವಾರಗಳ ಕಾಲ ಗ್ರೆಟರ್ ಮಾಲ್ ಸೇರಿದಂತೆ ವಸತಿ ಗೃಹ ಮತ್ತು ಹೋಟೆಲ್ಗಳಲ್ಲಿ ವಿದೇಶಿ ಪ್ರವಾಸಿಗರ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ ಎಂದು ಸರ್ಕಾರ ತಿಳಿಸಿದೆ

ಯೂರೋಪ್ನಲ್ಲಿ ಸೋಂಕಿನಿಂದ ಸಾವಿನ ಪ್ರಕರಣಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಟೆ ಯೂರೋಪ್ ಖಂಡವನ್ನು ಪ್ರಸ್ತುತ ಈ ಸೋಂಕಿನ ಕೇಂದ್ರ ಬಿಂದುವೆಂದು ಕರೆದಿದೆ ನಾಡಿನ ಹೆಸರಾಂತ ಮೃದಂಗ ವಿದ್ವಾಂಸ ಟಿ ಎ ಎಸ್ ಮಣಿ ಬೆಂಗಳೂರಿನಲ್ಲಿಂದು ನಿಧನ ಹೊಂದಿದರು

ಅತ್ಯುತ್ತಮ ಮ್ಯದಂಗ ವಿದ್ವಾಂಸರಾಗಿ ಶಿಕ್ಷಕರಾಗಿ ದೇಶದ ಸಾಂಸ್ಪತಿಕ ರಾಯಬಾರಿಯಾಗಿ ಮಣಿ ಹೆಸರು ವಾಸಿಯಾಗಿದ್ದರು ಕರ್ನಾಟಕ ಸಂಗೀತದ ದಿಗ್ಗಜ ಕಲಾವಿದರಿಗೆ ಅವರು ಏಳು ದಶಕಗಳಗೂ ಹೆಚ್ಚು ಕಾಲ ಮೃದಂಗ ಪಕ್ಕವಾದ್ಯ ನೀಡಿದ್ದರು

ಕರ್ನಾಟಕ ಸಂಗೀತ ಮತ್ತು ಜಾಝ್ ಸಂಗೀತ ಮಿಲನದ ಫ್ಯೂಷನ್ ಮಾದರಿಯ ಮೂಲಕ ಟಿ

ಮಣಿ ವಿಶ್ವವಿಖ್ಯಾತರಾಗಿದ್ದರು

ಕಳೆದ ಆಯವ್ಯಯದಲ್ಲಿ ತೈಲ ಉತ್ಪನ್ನಗಳ ಮೇಲೆ ಉಪಕರಗಳನ್ನು ಕೇಂದ್ರ ಸರ್ಕಾರ ವಿಧಿಸಿತ್ತು ಅಬಕಾರಿ ಸುಂಕವನ್ನು ಹೆಚ್ಚಿಸಿ ಅಧಿಸೂಚನೆ ಹೊರಡಿಸಿದೆ

ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಹಾಗೂ ವಿವಿಧ ರಾಜ್ಯಗಳ ಹಣಕಾಸು ಸಚಿವರು ಹಾಗೂ ಓರಿಯ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು

ಸಣ್ಣ ಮತ್ತು ಅತಿ ಸಣ್ಣ ಉದ್ಕಮಿದಾರರಿಗೆ ಕೆಲವು ವಿನಾಯಿತಿಗಳನ್ನು ನೀಡಲಾಗುವುದು ಎಂದು ಅವರು ಹೇಳಿದರು